ಪರಸ್ಪರ ವ್ಯಾಪಾರ ಹೂಡಿಕೆ ವೃದ್ವಿಗೆ ಹೊಸ ವ್ಯವಸ್ವೆ ಸ್ವಾಪನೆಗೆ ಭಾರತ ಚೈನಾ ನಿರ್ಧಾರ

ಚೆನ್ನೈ ಮುನ್ನೋಟ ಬೀಜಿಂಗ್ನೊಂದಿಗಿನ ಸಹಕಾರದ ಹೊಸ ಶಖೆ ಆರಂಭಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ವಿಶ್ವ ಮಹಿಳಾ ಬಾಕ್ಸಿಂಗ್ ಚಾಂಪಿಯನ್ ಶಿಪ್ ಮಂಜುರಾಣಿ ಫೈನಲ್ ಪ್ರವೇಶ ಎಂ

ಉಭಯ ದೇಶಗಳ ನಡುವೆ ಪರಸ್ವರ ವ್ಯಾಪಾರ ಹಾಗೂ ಹೂಡಿಕೆಯನ್ನು ಹೆಚ್ಚಿಸಲು ನೂತನ ವ್ಯವಸ್ವೆಯೊಂದನ್ನು ಸ್ಲಾಪಿಸಲು ಭಾರತ ಹಾಗೂ ಚೈನಾ ನಿರ್ಧರಿಸಿವೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಜೈನಾ ಉಪಾಧ್ಯಕ್ಷರು ಸದಸ್ಯರಾಗಿರುವ ಈ ವ್ಯವಸ್ವೆಯಲ್ಲಿ ನೂತನ ಮಾರ್ಗೋಪಾಯಗಳನ್ನು ರೂಪಿಸಲಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಷಿ ಜನ್ಪಿಂಗ್ ನಡುವೆ ಮಾಮಲ್ಲಮಂರನಲ್ಲಿ ನಡೆದ ಅನೌಪಚಾರಿಕ ಶ್ವಂಗಸಭೆಯ ಸಮಾರೋಪ ಕುರಿತು ಮಾಧ್ಯಮಗಳಿಗೆ ವಿವರಿಸಿದ ಅವರು ವ್ಯಾಪಾರ ಹಾಗೂ ಸೇವೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಇತ್ಯರ್ಥಪಡಿಸಲು ಹೊಸದಾಗಿ ಉನ್ನತಮಟ್ಲದ ವ್ಯವಸ್ವೆಯೊಂದನ್ನು ಸ್ವಾಪಿಸಲು ಪ್ರಧಾನಿ ಮೋದಿ ಅಧ್ಯಕ್ಷ ಕ್ಷಿ ಜೆನ್ಪಿಂಗ್ ಸಮತಿಸಿದ್ದಾರೆ ಎಂದರು ತಯಾರಿಕಾ ವಲಯದಲ್ಲಿ ಹೂಡಿಕೆಯನ್ನು ಹೆಚ್ಚಿಸಲು ಉಭಯ ನಾಯಕರು ನಿರ್ಧರಿಸಿದಾರೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ತಮಿಳುನಾಡಿನ ಮಾಮಲ್ಲಮರಂನಲ್ಲಿ ಭಾರತ ಹಾಗೂ ಜೈನಾ ನಡುವೆ ನಡೆದ ಎರಡನೇ ಅನೌಪಚಾರಿಕ ಶ್ಬಂಗಸಭೆ ಸಕಾರಾತ್ಸಕ ಟಿಪ್ಪಣಿಯೊಂದಿಗೆ ಸಮಾಪನಗೊಂಡಿತು ಎರಡು ದಿನಗಳ ಅನೌಪಚಾರಿಕ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚೀನಾ ಅಧ್ಯಕ್ಷ ಕ್ಲಿ ಜಿನ್ಪಿಂಗ್ ವಿವಿಧ ವಿಷಯಗಳ ಕುರಿತು ವ್ಯಾಪಕ ಮಾತುಕತೆ ನಡೆಸಿದರು ಇಂದು ಬೆಳಗ್ಗೆ ಮಾಮಲ್ಲಮರಂನ ಕಡಲ ದಂಡೆಯಲ್ಲಿ ಸುಮಾರು ಒಂದು ಗಂಟೆ ಕಾಲ ಉಭಯ ನಾಯಕರು ನೇರ ಮಾತುಕತೆ ನಡೆಸಿದರು

ನಿಯೋಗದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ರಾಷ್ಷೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತಿತರ ಗಣ್ಣರು ಒಳಗೊಂಡಿದ್ದರು ತಮ್ನ ಪ್ರಸ್ತಾವಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವುಹಾನ್ ಅನೌಪಚಾರಿಕ ಶ್ವಂಗಸಭೆಯ ಸೂರ್ತಿ ಉಭಯ ದೇಶಗಳ ನಡುವೆ ನವಚ್ಚೆತನ್ನ ಹಾಗೂ ವಿಶ್ವಾಸ ಮೂಡಿಸಿತ್ತು ಚೆನ್ನೆನಲ್ಲಿಂದು ನಡೆದ ಅನೌಪಚಾರಿಕ ಸಭೆ ಸಹಕಾರದ ಹೊಸ ಮನ್ತಂತರಕ್ಕೆ ಮುನ್ನೋಟ ಕಲ್ಪಿಸಿದೆ ಎಂದರು ಪ್ರಾಚೀನ ಕಾಲದಿಂದಲೂ ಭಾರತ ಜೈನಾ ವಿಶ್ವದ ಪ್ರಮುಖ ಆರ್ಥಿಕ ಶಕ್ತಿಗಳಾಗಿವೆ ಉಭಯ ದೇಶಗಳು ಮತ್ತೆ ಆ ಸ್ಥಾನವನ್ನು ಹೊಂದಲು ಮುಂದಾಗಿವೆ ಎಂದರು ಭಾರತ ತಮಗೆ ನೀಡಿದ ಆತಿಥ್ಲದಿಂದ ಸಂತಸ ಉಂಟಾಗಿದೆ ಎಂದು ಜೈನಾ ಅಧ್ಯಕ್ಷ ಕ್ಷಿ ಜೆನ್ಪಿಂಗ್ ಹೇಳಿದ್ದಾರೆ

ಜಮ್ಲು ಕಾಶ್ಮೀರ ಸರ್ಕಾರದ ವಕ್ತಾರ ರೋಹಿತ್ ಕನ್ಲಾಲ್ ಶ್ರೀನಗರದಲ್ಲಿ ಈ ವಿಷಯವನ್ನು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ರಾಜ್ಯದಲ್ಲಿ ವಿಧಿಸಲಾಗಿದ್ದ ನಿರ್ಬಂಧಗಳನ್ನು ತೆರವುಗೊಳಿಸುವಲ್ಲಿ ಇದೊಂದು ಮಹತ್ವದ ನಿರ್ಧಾರ ಎಂದು ಬಣ್ಣಿಸಲಾಗುತ್ತಿದೆ ಶಾಂತಿ ಕಾಪಾಡುವಲ್ಲಿ ಸಹಕಾರ ನೀಡಿದ ಜನತೆಗೆ ಸರ್ಕಾರ ಅಭಾರಿಯಾಗಿದೆ ಎಂದು ಅವರು ಹೇಳಿದ್ದಾರೆ

ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಾಯಕ ಡಾ ಜಿ

ಮಾಹಿತಿಯನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವುದರೊಂದಿಗೆ ಮಾಹಿತಿ ಹಕ್ಕು ಸಲ್ಲಿಕೆಯ ಅಗತ್ಯವಿರದ ಆಡಳಿತ ಒದಗಿಸಲು ಸರ್ಕಾರ ಸರ್ವ ಪ್ರಯತ್ನ ನಡೆಸುತ್ತಿದೆ ಎಂದು ಗ್ಬಹ ಸಚಿವ ಅಮಿತ್ ಷಾ ತಿಳಿಸಿದ್ದಾರೆ

ಭಯೋತ್ಪಾದನೆ ವಿರುದ್ಧ ಸಮರ ಸೇರಿದಂತೆ ವಿವಿಧ ಭದ್ರತಾ ಸವಾಲುಗಳನ್ನು ನಿಭಾಯಿಸುವಲ್ಲಿ ಸಮನ್ನಯತೆ ವ್ವದ್ಗಿ ಹಾಗೂ ಎರಡು ದೇಶಗಳ ಸೇನಾಪಡೆಗಳ ನಡುವೆ ಅಂತರ್ಕಾರ್ಯಾಚರಣೆ ಬಲಪಡಿಸಲು ಎರಡು ವಾರಗಳ ಕಾಲ ನಡೆಯಲಿರುವ ಸೇನಾ ಅಭ್ಯಾಸದಲ್ಲಿ ಹೆಚ್ಚಿನ ಒತ್ತು ನೀಡಲಾಗುತ್ತದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ತಮ್ನ ದೇಶಗಳಲ್ಲಿ ನಡೆದ ವಿವಿಧ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳ ವೇಳೆ ಪಡೆದ ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಸಮರಾಭ್ಯಾಸದ ಉದ್ದೇಶವಾಗಿದೆ ಎಂದು ದೆಹಲಿಯಲ್ಲಿ ಬಿಡುಗಡೆ ಮಾಡಿರುವ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಸಿರಿಯಾದ ಕುರ್ದಿಶ್ ನಿಯಂತ್ರಣದ ಪ್ರದೇಶಗಳ ವಿರುದ್ಲ ಟರ್ಕಿ ಮುಂದುವರೆಸಿರುವ ಸೇನಾದಾಳಿಯನ್ನು ತಡೆಯಲು ಅಮೆರಿಕಾದ ಮೇಲೆ ತೀವ್ರ ಒತ್ತಡ ಹೇರಲಾಗುತ್ತಿದೆ ದಾಳಿ ಮುಂದುವರೆದರೆ ಗಂಭೀರ ಪರಿಣಾಮ ಉಂಟಾಗಲಿವೆ ಎಂದು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಮಾರ್ಕ್ ಎಸ್ವರ್ ಎಚ್ವರಿಕೆ ನೀಡಿದ್ದರೆ ಖಜಾನೆ ಕಾರ್ಯದರ್ಶಿ ಸ್ನೀವನ್ ಮ್ಯೂಚುನ್ ಟರ್ಕಿಯ ವಿರುದ್ದ ಹೊಸದಾಗಿ ನಿರ್ಬಂಧಗಳನ್ನು ವಿಧಿಸಬೇಕು ಎಂದು ಪ್ರತಿಪಾದಿಸಿದ್ದಾರೆ ಸಿರಿಯಾದಿಂದ ತನ್ನ ಪಡೆಗಳನ್ನು ಹಿಂಪಡೆಯುವ ಅಮೆರಿಕ ಅಧ್ಯಕ್ಷ ಡೊನಾಲ್ಟ್ ಟ್ರಂಪ್ ಅವರ ನಿರ್ಧಾರದ ಪರಿಣಾಮ ಟರ್ಕಿ ಸಿರಿಯಾದಲ್ಲಿ ಅತ್ರಿಮಣ ನಡೆಸುತ್ತಿದೆ ಕುರ್ದಿಶ್ ಹಾಗೂ ಟರ್ಕಿ ನಡುವೆ ಕದನ ವಿರಾಮ ಘೋಷಿಸಲು ಅಮೆರಿಕ ಮುಂದಾಗಬೇಕು ಆದರೆ ಟರ್ಕಿ ಅಧ್ಯಕ್ಷ ರಿಸೆಪ್ ತ್ವೆಯಪ್ ಎರ್ಡೋಗಾನ್ ಸೇನಾ ಕಾರ್ಯಾಚರಣೆ ಮುಂದುವರೆಯಲಿದೆ ಎಂದು ಹೇಳಿದ್ದಾರೆ

ಹರ್ಷವರ್ಧನ್ ಹೇಳಿದ್ದಾರೆ

ರಷ್ಲಾದ ಉಲಾನ್ ಉಡೆಯಲ್ಲಿ ನಡೆಯುತ್ತಿರುವ ವಿಶ್ವ ಮಹಿಳಾ ಬಾಕ್ಲಿಂಗ್ ಚಾಂಪಿಯನ್ ಷಿಪ್ನಲ್ಲಿ ಮಂಜುರಾಣಿ ಫೈನಲ್ ಪ್ರವೇಶಿಸಿದ್ದಾರೆ

ಆದರೆ ಅನುಭವಿ ಮೇರಿಕೋಮ್ ಮತ್ತು ಜಮುನಾ ಬೋರೋ ಅವರುಗಳು ಸೆಮಿಫೈನಲ್ ಸ್ವರ್ಧೆಗಳಲ್ಲಿ ಸೋತು ಕಂಚಿನ ಪದಕಗಳಿಗೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು

ಈ ಸ್ಪರ್ಧೆಯ ತೀರ್ಷಿನ ಮರುಪರಿಶೀಲನೆಗೆ ಭಾರತೀಯ ತಂಡ ಮನವಿ ಮಾಡಿತಾದರೂ ಅಂತಾರಾಷ್ಟೀಯ ಬಾಕ್ಸಿಂಗ್ ಸಂಘದ ತಾಂತ್ರಿಕ ಸಮಿತಿ ಅದನ್ನು ಪುರಸ್ಕರಿಸಲಿಲ್ಲ ಸ್ಪರ್ಧೆಯಲ್ಲಿ ಸೋಲು ಎದುರಾಯಿತಾದರೂ ಇದು ಮೇರಿಕೋಮ್ ಅವರ ಅದ್ಲುತ ಹೋರಾಟಕ್ಕೆ ಸಾಕ್ಷಿಯಾಗಿ ಅವರ ಸಾಧನೆಗಳ ಪಟ್ಟಿಗೆ ಸೇರ್ಪಡೆಗೊಂಡಿದೆ